ಅಲ್ಲದೇ ಮಹಾನವಮಿ ಆಯುಧ ಪೂಜೆಯ ಅಂಗವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಿಕ್ಕಿಂ ಗಡಿ ಭಾಗದ ಯೋಧರೊಂದಿಗೆ ಶಸ್ತ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇದೇ ವೇಳೆ ರಾಜನಾಥ್ ಸಿಂಗ್ ಅವರು ಗ್ಲಾಂಗ್ಟಕ್ನಲ್ಲಿ ದೇವಾಲಯವೊಂದನ್ನು ಉದ್ವಾಟಿಸಲಿದ್ದಾರೆ ಭೇಟಿಯ ಮೊದಲ ದಿನವಾದ ನಿನ್ನೆ ರಾಜನಾಥ್ ಸಿಂಗ್ ಅವರು ಡಾರ್ಜಲಿಂಗ್ನ ಸುಕ್ನಾ ಸೇನಾ ಶಿಬಿರದಲ್ಲಿ ಯೋಧರೊಂದಿಗೆ ಸಂವಾದ ನಡೆಸಿದರು ಅಲ್ಲದೇ ಸುಕ್ನಾದಲ್ಲಿನ ತ್ರಿಶಕ್ತಿ ಕೋರ್ ಸೇನಾ ತುಕಡಿಯ ಸಿದ್ದತಾ ವ್ನವಸ್ಥೆಯನ್ನು ಪರಾಮರ್ಶಿಸಿದರು ಭೇಟಿ ವೇಳೆ ಭೂಸೇನಾ ಪಡೆ ಮುಖ್ಯಸ್ನ ಜನರಲ್ ಮನೋಜ್ ಮುಕುಂದ್ ನರವಾಣೆ ಮತ್ತು ಹಿರಿಯ ಸೇನಾಧಿಕಾರಿಗಳು ಉಪಸ್ಥಿತರಿದ್ದರು

ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಪುಣೆ ಮಹಾನಗರ ಪಾಲಿಕೆ ನಿರ್ಮಿಸಿರುವ ಮನೆಗಳ ವಿತರಣೆಗೆ ಡ್ರಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಎಲ್ಲರಿಗೂ ಸ್ವಂತ ಸೂರು ಒದಗಿಸಲು ಬದ್ದವಾಗಿದೆ ಎಂದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುಂಚೂಣಿಯಲ್ಲಿರುವ ಜಾಗತಿಕ ಅನಿಲ ಮತ್ತು ತೈಲ ಕಂಪನಿಗಳ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳೊಂದಿಗೆ ನಾಳೆ ಸಂವಾದ ನಡೆಸಲಿದ್ದಾರೆ ನೀತಿ ಆಯೋಗ ಮತ್ತು ಪೆಟ್ರೋಲಿಯಂ ಸಚಿವಾಲಯ ಈ ಕಾರ್ಯಕ್ರಮ ಆಯೋಜಿಸಿದ್ದು

ಜಾಗತಿಕ ತೈಲ ಮತ್ತು ಅನಿಲ ವಲಯದಲ್ಲಿ ಭಾರತ ಅತ್ತಂತ ಪ್ರಮುಖ ಪಾಲುದಾರನಾಗಿದ್ದು

ಹೆಡ್ ರಾಷ್ಟಾದ್ಯಂತ ಇಂದು ಮಹಾನವಮಿಯ ಸಂಭ್ರಮಾಚರಣೆ ನಡೆಯುತ್ತಿದೆ ಕೆಲವೆಡೆ ಇಂದೇ ವಿಜಯದಶಮಿಯನ್ನೂ ಆಚರಿಸಲಾಗುತ್ತಿದ್ದು ದಕ್ಷಿಣ ಭಾರತದ ಹಲವೆಡೆ ಇಂದು ಆಯುಧಪೂಜೆ ಆಚರಿಸಲಾಗುತ್ತಿದೆ ಮಹಾಭಾರತದಲ್ಲಿ ಪಾಂಡವರು ಅಜ್ಜಾತವಾಸಕ್ಕೆ ತೆರಳುವ ಮುನ್ನ ಬನ್ನಿ ಮರದಲ್ಲಿ ತಮ್ಮ ಆಯುಧಗಳನ್ನು ಇರಿಸಿದ್ದ ಪೌರಾಣಿಕ ಹಿನ್ನೆಲೆಯಲ್ಲಿ ಆಯುಧ ಪೂಜೆ ಹಾಗೂ ಬನ್ನಿಮರ ಪೂಜೆಯ ಆಚರಣೆಯೂ ಸಾಂಪ್ರದಾಯಿಕವಾಗಿ ಬಳಕೆಯಲ್ಲಿದೆ ದುಷ್ಟ ಮರ್ದನ ಮತ್ತು ಶಿಷ್ಟ ರಕ್ಷಣೆಯ ಪ್ರತೀಕವಾದ ಈ ಹಬ್ಬವನ್ನು ರಾವಣನ ಮೇಲೆ ಭಗವಾನ್ ಶ್ರೀರಾಮ ವಿಜಯ ಸಾಧಿಸಿದ ಸಂಕೇತದ ರೂಪದಲ್ಲಿ ಆಚರಿಸಲಾಗುತ್ತದೆ ಇದು ನವರಾತ್ರಿ ಮತ್ತು ದುರ್ಗಾ ಪೂಜೆಯನ್ನು ಕೈಗೊಳ್ಳುವ ಪವಿತ್ರ ದಿನವಾಗಿದೆ ಮಹಾನವಮಿ ಹಬ್ಬದ ಸಂದರ್ಭದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ದೇಶದ ಸಮಸ್ತ ಜನತೆಗೆ ಶುಭ ಹಾರೈಸಿದ್ದಾರೆ ರಾಷ್ಟಪತಿಯವರು ತಮ್ಮ ಸಂದೇಶದಲ್ಲಿ ಈ ಹಬ್ಬ ಭಾರತದ ಸಾಂಸ್ಟ್ರತಿಕ ಒಗ್ಗಟ್ಟನ್ನು ಬಲಗೊಳಿಸುತ್ತದೆ ಮತ್ತು ಕೆಟ್ಟದ್ದನ್ನು ತೊರೆದು ಉತ್ತಮ ಮೌಲ್ಯಗಳನ್ನು ಅನುಸರಿಸಿ ಸಾಮರಸ್ಕದ ಜೀವನ ನಡೆಸಲು ಉತ್ತೇಜಿಸುತ್ತದೆ ಎಂದು ಹೇಳಿದ್ದಾರೆ ಈ ಹಬ್ಬ ನೈತಿಕತೆ ಮತ್ತು ಸದಾಚಾರಕ್ಕೆ ಪ್ರತಿರೂಪವಾದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜೀವನ ಹಾಗೂ ಮೌಲ್ಯಗಳನ್ನೂ ಬಿಂಬಿಸುತ್ತದೆ ಎಂದು ಅವರು ಸಂದೇಶದಲ್ಲಿ ತಿಳಿಸಿದ್ದಾರೆ ಪ್ರಸ್ತುತ ಕಾಡುತ್ತಿರುವ ಸಾಂಕ್ರಾಮಿಕ ರೋಗದಿಂದ ಈ ಹಬ್ಬ ನಮ್ಮೆಲ್ಲರನ್ನೂ ಕಾಪಾಡಿ ದೇಶದ ಜನತೆಗೆ ಸಮೃದ್ದಿ ಮತ್ತು ಸಂಪತ್ತನ್ನು ತಂದುಕೊಡಲಿ ಎಂದು ರಾಷ್ಟಪತಿ ಹಾರ್ಯೆಸಿದ್ದಾರೆ

ವೆಂಕಯ್ಯ ನಾಯ್ದು ತಮ್ಮ ಸಂದೇಶದಲ್ಲಿ

ದೇಶವಾಸಿಗಳೊಂದಿಗೆ ಪ್ರಧಾನಮಂತ್ರಿ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ ಆಕಾಶವಾಣಿ ಎಲ್ಲಾ ವಾಹಿನಿಗಳು ಹಾಗೂ ದೂರದರ್ಶನದ ವಿವಿಧ ವಾಹಿನಿಗಳಲ್ಲಿ ಈ ಕಾರ್ಯಕ್ರಮ ಏಕಕಾಲದಲ್ಲಿ ಪ್ರಸಾರವಾಗಲಿದ್ದು ಪ್ರಧಾನಿಯವರ ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಅವತರಣಿಕೆ ಪ್ರಸಾರವಾಗಲಿದೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯನಾಗಿ ಭಾರತ ಮುಂದುವರೆಯುತ್ತಿರುವ ರಾಷ್ವಗಳ ಹಿತರಕ್ಷಣೆಗೆ ಬದ್ದವಾಗಿದೆ ಮತ್ತು ಪ್ರಮುಖ ಸಮಕಾಲೀನ ಸವಾಲುಗಳನ್ನು ಜಗತ್ತು ಒಗ್ಗೂಡಿ ಎದುರಿಸಲು ಬಲ ನೀಡಲಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ

ಇದರ ಕುರಿತು ಕೇಂದ್ರ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಚಕ್ರಬಡ್ಡಿ ಮನ್ನಾ ಕ್ರಮಕ್ಕೆ ಸಂಬಂಧಿಸಿದಂತೆ ಎಸ್

ಅಲ್ಲದೇ ಸ್ವಯಂ ಮೌಲ್ಲಮಾಪನ ತೆರಿಗೆ ಸಲ್ಲಿಕೆಗೂ ಗಡುವು ವಿಸ್ತರಿಸಲಾಗಿದ್ದು

ಈ ಮಧ್ಯೆ